ರಾಷ್ಟಪತಿ ರಾಮನಾಥ್ ಕೋವಿಂದ್ ಜಾಗತಿಕ ಹವಾಮಾನ ಬದಲಾವಣೆ ಸವಾಲು ಎದುರಿಸಲು ಹಾಗೂ ಭವಿಷ್ಣದ ತಲೆಮಾರಿನವರಿಗೆ ಮತ್ತಪ್ಟು ಪರಿಸರಸ್ನೇಹಿ ವಾತಾವರಣ ನಿರ್ಮಿಸಲು ಭಾರತ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ

ವೆಂಕಯ್ಥನಾಯ್ನು ಪರಿಸರ ರಕ್ಷಿಸಲು ಎಲ್ಲರೂ ಪರಿಸರಸ್ನೇಹಿ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರಿಸರ ದಿನವಾದ ಇಂದು ಭೂ ಗ್ರಹದ ಸ್ವಚ್ದತೆಯನ್ನು ಖಾತ್ರಿಪಡಿಸುವ ಬಗ್ಗೆ ಎಲ್ಲರು ತಮ್ನ ಬದ್ದತೆ ಪುನರುಚ್ಚರಿಸಬೇಕಿದೆ ಎಂದು ಟ್ನೀಟ್ ಮಾಡಿದ್ದಾರೆ ವಾಯುಮಾಲಿನ್ನದಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತಿದ್ದು ಓಝೋನ್ ಪದರಕ್ಕೂ ತೊಂದರೆಯಾಗಿದೆ ಈ ಹಿನ್ನೆಲೆಯಲ್ಲಿ ಶುದ್ದ ಪರಿಸರ ಮತ್ತು ವಾತಾವರಣ ಕಾಯ್ದುಕೊಳ್ಳಲು ಎಲ್ಲರಲ್ಲೂ ಜಾಗೃತಿ ಅಗತ್ತ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳದ್ದಾರೆ ಪರಿಸರ ರಕ್ಷಣೆಗಾಗಿ ಜನಜಾಗೃತಿ ಅಗತ್ಯ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಟ್ವೀಟ್ ಮಾಡಿದ್ದಾರೆ ನಗರಗಳು ಬೆಳೆದಂತೆ ನಮ್ಮ ಸುತ್ತಲಿನ ಪರಿಸರದಲ್ಲಿ ಗಿಡ ಮರಗಳು ಕಡಿಮೆಯಾಗುತ್ತಿದ್ದು ಪಬರಿನ ವಾತಾವರಣ ಹೆಚ್ಚಿಸಲು ಎಲ್ಲರು ಮುಂದಾಗಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ

ಸುದ್ದಿ ವಿಭಾಗದ ಉಪನಿರ್ದೇಶಕ ಟಿ

ನಂಜುಂಡಸ್ವಾಮಿ ಪರಿಸರ ರಕ್ಷಣೆಯ ಮಹತ್ವ ವಿವರಿಸಿದರು ವಿಭಾಗದ ಸಿಬ್ಬಂದಿ ಹಾಜರಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡ ಬಳ್ಳಾಪುರದಲ್ಲಿ ನಡೆದ ಕಲ್ಟಾಣಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ

ಕರೀಗೌಡ ಪಾಲ್ಗೊಂಡಿದ್ದರು ದಾವಣಗೆರೆಯಲ್ಲಿ ಪ್ರಾದೇಶಿಕ ಅರಣ್ಯ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯತ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳಗೆ ಸ್ಥಳದಲ್ಲಿಯೆ ಚಿತ್ರ ಬಿಡಿಸುವ ಸ್ಫರ್ಧೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪರಿಸರ ಅಧಿಕಾರಿ ಕೆ

ಕೊಟ್ರೇಶ್ ಚಾಲನೆ ನೀಡಿದರು ವಿವಿಧ ಪಾರ್ಕುಗಳಲ್ಲಿ ಸಾವಿರಕ್ಕೂ ಅಧಿಕ ಸುಗಳನ್ನು ನೆಡಲಾಯಿತು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ತ್ರಮದಾನ ಮಾಡುವ ಮೂಲಕ ಕಲ್ಕಾಣೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೇಶಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತ್ತರ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ತಿಂಗಳಿಡೀ ರಂಜಾನ್ ಉಪವಾಸ ಆಚರಿಸಿದ ಮುಸ್ಲಿಂ ಬಾಂಧವರು ಚಂದ್ರ ದರ್ಶನ ನಂತರ ಈದ್ ಉಲ್ ಫಿತಾರ್ ಹಬ್ಲ ಆಚರಿಸಿ ಉಪವಾಸ ಅಂತ್ಲಗೊಳಿಸುವುದು ಸಂಪ್ರದಾಯವಾಗಿದ್ದು

ವೆಂಕಯ್ಮನಾಯ್ದು ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ರಂಜ ಾನ್ ಹಿನ್ನೆಲೆಯಲ್ಲಿ ರಾಜ್ಯದ ಮುಸ್ಲಿಂ ಬಾಂಧವರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶುಭ ಕೋರಿದ್ದಾರೆ ಶಾಂತಿ ಸೌಹಾರ್ದತೆಯ ಪ್ರತೀಕವಾದ ರಂಜಿಾನ್ ನಾಡಿನ ಜನತೆಗೆ ಸುಖ ಸಮೃದ್ದಿ ತರಲಿ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಸರ್ವಧರ್ಮೀಯ ಸೌಹಾರ್ದ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯು

ಖಾದರ್ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ತಿ ಐವಾನ್ ಡಿಸೋಜಾ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮತ್ತಿತರರು ಹಾಜರಿದ್ದರು ವಿಜಯಪುರದ ವಿವಿಧ ಮಸೀದಿ ಗುಂಬಜ್ ಗಳಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು

ಶ್ವೇತಧಾರಿ ಮುಷ್ಲಿಮರು ಅಲ್ಲಾಹುಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಸಚಿವರಾದ ಎಂ

ಪಾಟೀಲ್ ಶಿವಾನಂದ ಪಾಟೀಲ್ ಎಂ

ಮನಗೂಳ ವಿವಿಧ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ಶುಭ ಹಾರ್ೈಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸಿಕಂದರ್ ಶಾ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ವಿವಿಧೆಡೆಗಳಿಂದ ಸಹಸ್ರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಭಾರತೀಯ ಬಾಹ್ನಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋ ದೇಶದ ಎರಡನೇಯ ಚಂದ್ರಯಾನ ಯೋಜನೆಯ ಉಡಾವಣೆಗೆ ಸಂಭಾವ್ಯ ದಿನಾಂಕವನ್ನು ಬಹುತೇಕ ಅಂತಿಮಗೊಳಿಸಿದ್ದು

ಚಂದ್ರ ಗ್ರಹದ ದಕ್ಷಿಣ ಧುವದ ಮೇಲೆ ರೋವರ್ ಒಂದನ್ನು ಕಳಿಸುವ ವಿಶ್ವದ ಏಕೈಕ ದೇಶ ಎನ್ನುವ ಇತಿಹಾಸ ಸೃಷ್ಟಿಸುವ ಹೊಸ್ತಿಲಲ್ಲಿ ಭಾರತ ನಿಂತಿದೆ ವಿಶ್ವ ಪರಿಸರ ಸಂರಕ್ಷಣೆ ದಿನ ಈದ್ ಉಲ್ ಫಿತ್ರ್ ಹಬ್ಬಗಳೊಂದಿಗೆ ಇಂದು ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ವಾವಳಿಯಲ್ಲಿ ಭಾರತದ ಅಭಿಯಾನ ಆರಂಭವಾಗುತ್ತಿರುವ ವಿಶೇಷವೂ ಸೇರಿಕೊಂಡಿದೆ ಇಂಗ್ಲೆಂಡ್ನ ಸೌತಾಂಪ್ಟನ್ನ ರೋಸ್ಬೌಲ್ ಕ್ರೀಡಾಂಗಣದಲ್ಲಿ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗಲಿರುವ ಪಂದ್ಯವನ್ನು ವೀಕ್ಷಿಸಲು ಕ್ರಿಕೆಟ್ ಆಸಕ್ತರು ಸಜ್ಜಾಗುತ್ತಿದ್ದಾರೆ ಇಂದು ಸಾರ್ವಜನಿಕ ರಜೆಯಾಗಿರುವುದರಿಂದ ಮನೆ ಮನೆಗಳಲ್ಲಿ ಕ್ರಿಕೆಟ್ ಪಂದ್ಯ ಆರಂಭಕ್ಕೆ ಎದುರು ನೋಡಲಾಗುತ್ತಿದೆ ಇಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಮೊದಲ ಪಂದ್ಹ ನಡೆಯಲಿದ್ದು ಸಮಸ್ತ ಭಾರತೀಯರು ಟೀಂ ಇಂಡಿಯಾ ಗೆಲುವಿಗೆ ವಿಶೇಷ ಪ್ರಾರ್ಥನೆ ಪೂಜೆಗಳೊಂದಿಗೆ ಹಾರೈಸುತ್ತಿದ್ದಾರೆ

ಇದೇ ಮೊದಲ ಬಾರಿಗೆ ಅಂತರ್ಜಾಲ ವಾಹಿನಿಯಲ್ಲೂ ಆಕಾಶವಾಣಿಯ ವಿಶ್ವಕಪ್ ಕ್ರಿಕೆಟ್ ಕಾಮೆಂಟ್ರ ಪ್ರಸಾರವಾಗಲಿದೆ ಎಂದು ಪ್ರಸಾರ ಭಾರತಿಯ ಸಿಇಒ ಶಶಿಶೇಖರ್ ವೆಂಪತಿ ಟ್ವೀಟ್ ಮಾಡಿದ್ದಾರೆ